ಫನಿ ಚಂಡಮಾರುತ ಇಂದು ರಾತ್ರಿ ಮತ್ತಷ್ಟು ತೀವ್ರ ಸ್ವರೂಪ ಸಾಧ್ಯತೆ ಹವಾಮಾನ ಇಲಾಖೆ ಮುನೂಚನೆ

ಐಸಿಸ್ ಉಗ್ರರ ಆತ್ನಾಹುತಿ ದಾಳಿ ನಂತರ ದ್ವೀಪ ರಾಷ್ಲದ ಭದ್ರತಾ ಪರಿಸ್ತಿತಿ ಸುಧಾರಣೆ ಶ್ರೀಲಂಕಾ ಪ್ರಧಾನಿ ರನಿಲ್ ವಿಕ್ರಮ್ ಸಿಂಫೆ

ಕೇಂದ್ರ ಸಚಿವರಾದ ಗಿರಿರಾಜ್ ಸಿಂಗ್ ಎಸ್ ಎಸ್ ಅಹ್ನುವಾಲಿಯ ಬಬುಲ್ ಸುಪ್ರಿಯೊ ಗಜೇಂದ್ರ ಸಿಂಗ್ ಶೆಖಾವತ್ ಪಿ ಪಿ ಚೌಧರಿ ಡಾ ಸುಭಾಷ್ ಭಾವ್ರು ಮತ್ತು ಸುದರ್ಶನ್ ಭಗತ್ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಚಿತ್ರ ನಟಿ ಊರ್ಮಿಳಾ ಮಾತೊಂಡ್ತರ್ ಬಿಹಾರ ಬಿಜೆಪಿ ಮುಖ್ಯಸ್ನ ನಿತ್ಲಾನಂದ ರಾಯ್ ಆರ್ ಎಲ್ ಎಸ್ ಪಿ

ಮಧ್ಯಪ್ರದೇಶದ ಚಿಂದ್ವಾರ ಉತ್ತರ ಪ್ರದೇಶದ ನಿಘಾಸಾನ್ ಪಶ್ಚಿಮ ಬಂಗಾಳದ ಕೃಷ್ಣ ಗಂಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಳೆಯೇ ಉಪಚುನಾವಣೆಯ ಮತದಾನ ನಡೆಯಲಿದೆ ರಾಯಗಂಜ್ನ ಮೂರು ಮತಗಟ್ಟೆಗಳಲ್ಲಿ ನಾಳೆ ಮರುಮತದಾನ ನಡೆಯಲಿದೆ

ಶ್ರಮುಖ ರಾಜಕೀಯ ಪಕ್ಷಗಳು ಇಂದು ಸಾರ್ವಜನಿಕ ರ್ನಾಲಿ ರೋಡ್ ಷೋ ಮತ್ತು ಮನೆ ಮನೆಯ ಮತ ಪ್ರಚಾರದಲ್ಲಿ ತೊಡಗಿದ್ದವು ಕಾಂಗ್ರೆಸ್ ಬಿಜೆಪಿ ಮತ್ತು ಆಮ್ ಆದ್ಲಿ ಪಕ್ಷಗಳು ಮತದಾರನ ಮನಸೆಳೆಯುವ ಕಾರ್ಯದಲ್ಲಿ ನಿರತರಾಗಿದ್ದರು ಕೇಂದ್ರ ಸಚಿವ ಡಾ ಹರ್ಷವರ್ಧನ್ ಅವರು ಚಾಂದಿನಿ ಚೌಕ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು ಪಾದಯಾತ್ರೆ ಮೂಲಕ ಇಂದು ಮತಯಾಚಿಸಿದರು

ಗಾಯಕ ಹನ್ನ್ ರಾಜ್ ಹನ್ನ್ ಅವರು ಸ್ವರೂಪ್ ನಗರ್ ಮತ್ತು ಸಮಯ್ಮರ್ ಬದ್ಲಿ ಶ್ರದೇಶದಲ್ಲಿ ಮತಯಾಚಿಸಿದರು ಬಿಜೆಪಿಯ ಅಭ್ಯರ್ಥಿಗಳಾದ ಮೀನಾಕ್ಷಿ ಲೇಖಿ ಶ್ರವೇಶ್ ವರ್ಮ ಮತ್ತು ರಮೇಶ್ ಬಿದೂರಿ ಅವರು ತಮ್ಮ ಕ್ಷೇತ್ರಗಳಲ್ಲಿ ಮತದಾರನ ಸೆಳೆಯುವ ಕಸರತ್ತು ನಡೆಸಿದರು ಆಮ್ ಆದ್ಬಿ ಪಕ್ಷದ ಪಂಕಜ್ ಗುಪ್ತಾ ಚಾಂದಿನಿ ಚೌಕ್ನಲ್ಲಿ ಪಾದಯಾತ್ರೆ ನಡೆಸಿದರು ಬಾಕ್ಲರ್ ಹಾಗೂ ಬಿಜೆಪಿ ಅಭ್ಯರ್ಥಿ ವಿಜೇಂದ್ರ ಸಿಂಗ್ ದಕ್ಷಿಣ ದೆಹಲಿಯಲ್ಲಿ ರೋಡ್ ಷೋ ನಡೆಸಿ ಮತಯಾಚಿಸಿದರು

ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪದಲ್ಲಿ ಬಿಹಾರದ ಕಾಂಗ್ರೆಸ್ ನಾಯಕ ಶಖೀಲ್ ಅಹ್ಲದ್ ಅವರನ್ನು ಪಕ್ಷದ ಸದಸ್ತತ್ವದಿಂದ ವಜಾ ಮಾಡಲಾಗಿದೆ ಮಧುಬಾನಿ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎಂದು ಕಾಂಗ್ರೆಸ್ ವಕ್ತಾರ ಪ್ರೇಮ್ಚಂದ್ ಮಿಶ್ರಾ ತಿಳಿಸಿದ್ದಾರೆ

ದೆಹಲಿಯಲ್ಲಿಂದು ವರದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಫ್ಟಿ ಸಾಲ ಸುಸ್ತಿದಾರರ ಹೆಸರನ್ನು ಆರ್ಬಿಐ ಕೂಡಲೇ ಪ್ರಕಟಿಸಬೇಕು ಎಂದು ಒತ್ತಾಯಿಸಿದರು

ಆರ್ಟಐ ಮೂಲಕ ಸಾರ್ವಜನಿಕರು ಹಲವಾರು ಮನವಿಗಳನ್ನು ಮಾಡಿದ್ದರು ಕೇಂದ್ರ ಸರ್ಕಾರ ಸಾಲ ಸುಸ್ತಿದಾರರ ಹೆಸರನ್ನು ಬಹಿರಂಗಪಡಿಸುತ್ತಿಲ್ಲ ಅದರಲ್ಲೂ ಗುಜರಾತ್ ಗರಾಜ್ಯದ ಸಾಲ ಸುಸ್ತಿದಾರರ ಹೆಸರನ್ನು ಮುಚ್ಚಿಡಲಾಗುತ್ತಿದೆ ಎಂದು ಅವರು ಆರೋಪಿಸಿದರು ಶ್ರೀನಗರದ ಚನ್ನಪೋರ ಪ್ರದೇಶದ ಪೊಲೀಸ್ ಕಾಣಾ ಮೇಲೆ ದಾಳಿ ನಡೆಸಿದ ಇಬ್ಬರು ಶಂಕಿತ ಉಗ್ರರನ್ನು ಬಂಧಿಸಲಾಗಿದೆ ಶುಕ್ರವಾರ ನಡೆದ ದಾಳಿಯಲ್ಲಿ ಮೊಲೀಸ್ ಸಿಬ್ಬಂದಿ ಗಂಭೀರ ಗಾಯಗೊಂಡಿದ್ದರು ತಂಕಿತ ಉಗ್ರರು ಬಡಗಾಂವ್ ಜಿಲ್ಲೆಯ ವತೂರಾ ಪ್ರದೇಶದ ನಿವಾಸಿಗಳೆಂದು ಭದ್ರತಾಪಡೆಯ ಮೂಲಗಳು ತಿಳಿಸಿವೆ ಅವರ ಬಳಿಯಿದ್ದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ

ಇದು ಇಂದು ರಾತ್ರಿ ಮತ್ತಪ್ಟು ಗಂಭೀರ ಸ್ವರೂಪ ತಳೆಯುವ ಸಾಧ್ಯತೆ ಇದೆ ನಾಳೆಯ ಹೊತ್ತಿಗೆ ರೌದ್ರವತಾರ ತಳೆಯುವ ಎಲ್ಲಾ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ

ಮಂಗಳವಾರದವರೆಗೆ ವಾಯವ್ಯ ದಿಕ್ಕಿನಲ್ಲೇ ಮುನ್ನುಗ್ಗುವ ಫನಿ ಚಂಡಮಾರುತಕ್ಕೆ ಸಮುದ್ರದ ಉಷ್ಣ ತಾಪಮಾನ ಪೂರಕವಾಗಿರಲಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚನೆ ನೀಡಿದೆ ಸೋಮವಾರ ಮತ್ತು ಮಂಗಳವಾರ ಕೇರಳದ ಹಲವೆಡೆ ಹಗುರದಿಂದ ಸಾಮಾನ್ಯ ಹಾಗೂ ಅಲ್ಲಲ್ಲಿ ಭಾರಿ ಮಳೆ ಬೀಳುವ ನಿರೀಕ್ಷೆ ಇದೆ ತಮಿಳುನಾಡಿನ ಉತ್ತರ ಕರಾವಳಿ ಮತ್ತು ಆಂದ್ರಪ್ರದೇಶದ ದಕ್ಷಿಣ ಕರಾವಳಿ ಪ್ರದೇಶದಲ್ಲಿ ಹಗುರದಿಂದ ಸಾಮಾನ್ಲ ಮಳೆಯಾಗುವ ಸಾಧ್ಯತೆ ಇದೆ ಕಾಸರಗೂಡಿನಲ್ಲಿ ಐಸಿಸ್ ಉಗ್ರ ಸಂಘಟನೆಯ ಸಂಪರ್ಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಷೀಯ ತನಿಖಾ ಸಂಸ್ಥೆ ಎನ್ಐಎ ಇಂದು ಕೇರಳದ ಮೂರು ಸ್ಥಳಗಳಲ್ಲಿ ಕೋಧ ಕಾರ್ಯಾಚರಣೆ ನಡೆಸಿತು ಕಾಸರಗೂಡು ಮತ್ತು ಪಾಲಕ್ಷಾಡ್ನಲ್ಲಿ ಮೂವರು ಶಂಕಿತರ ಮನೆಗಳ ಶೋಧ ನಡೆಸಿದೆ ಐಸಿಸ್ ಉಗ್ರ ಸಂಘಟನೆ ಸೇರಲು ಭಾರತ ತೊರೆದಿರುವ ಕೆಲವು ಆರೋಪಿಗಳ ಜತೆ ಈ ಮೂವರು ಶಂಕಿತರು ಸಂಪರ್ಕ ಹೊಂದಿದ್ದಾರೆ ಎಂದು ಎನ್ಐಎ ತಿಳಿಸಿದೆ ಶೋಧ ಕಾರ್ಯಾಚರಣೆ ವೇಳೆ ಮೊಬ್ನೆಲ್ ಫೋನ್ಗಳು ಸಿಮ್ ಕಾರ್ಡ್ಗಳು ಡಿವಿಡಿ ಜಖೀರ್ ನಾಯಕ್ ಬೋಧನೆಯ ಕೆಲವು ವಿವಾದಾತ್ಸಕ ಪುಸ್ತಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಡಿಜೆಟಲ್ ಸಾಧನಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಿ ವಿಶ್ಲೇಷಣೆ ನಡೆಸಲಾಗುವುದು ಎಂದು ಎನ್ಐಎ ತಿಳಿಸಿದೆ

ಮೀ ಉದ್ದವಿರುವ ಶ್ರೀನಗರ್ ಲೇಹ್ ಏಕ್ಕೆಕ ರಾಷ್ಷೀಯ ಹೆದ್ದಾರಿಯನ್ನು ವಾಹನಗಳ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ

ಇಂದು ಝೋಜಿಲಾದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಜನರಲ್ ಜೆ ಎಸ್ ಧಿಲೋನ್ ಬೆಂಗಾವಲು ಪಡೆಯ ವಾಹನಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ರಸ್ತೆಯನ್ನು ಸಂಚಾರಕ್ಷೆ ಮುಕ್ತಗೊಳಿಸಿದರು ಕಳೆದ ಡಿಸೆಂಬರ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಹಿಮ ಜಮಾವಣೆ ಗೊಂಡಿದ್ದರಿಂದ ಈ ಹೆದ್ದಾರಿಯನ್ನು ಬಂದ್ ಮಾಡಲಾಗಿತ್ತು

ನಿನ್ನೆ ಸಂಸ್ಥೆಯ ತಂತ್ರಜ್ಞಾನದಲ್ಲಿ ಉಂಟಾದ ಅಡಚಣೆಯ ಪ್ರಭಾವದಿಂದಾಗಿ ಈ ವ್ಯತ್ಯಯ ಉಂಟಾಗಲಿದೆ

ಇದರಿಂದ ಸಾವಿರಾರು ಪ್ರಯಾಣಿಕರು ವಿಶ್ವದಾದ್ಯಂತ ವಿವಿಧ ವಿಮಾನ ನಿಲ್ದಾಣಗಳಲ್ಲೇ ಸಮಯ ಕಳೆಯುವಂತಾಗಿತ್ತು

ದ್ವೀಪ ರಾಷ್ಟದಲ್ಲಿ ಉಗ್ರರ ಗುಂಪುಗಳು ಸ್ಕ್ರಿಯವಾಗಿರುವ ಬಗ್ಗೆ ಭದ್ರತಾ ಪಡೆಗಳು ಹೆಚ್ಚಿನ ಮಾಹಿತಿ ಕಲೆ ಹಾಕಿದ್ದು ಅದಕ್ಕೆ ಪೂರಕವಾಗಿ ಕಾರ್ಯಾಚರಣೆ ತೀವ್ರಗೊಳಿಸಿವೆ ಎಂದು ಅವರು ಕೊಲಂಬೊದಲ್ಲಿ ಆಕಾಶವಾಣಿ ಸುದ್ದಿ ವಿಭಾಗಕ್ಕೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದಾರೆ

ಶ್ರೀಲಂಕಾ ಸರ್ಕಾರಕ್ಕೆ ವಿದೇಶಿ ತನಿಖಾ ಸಂಸ್ಥೆಗಳು ಸಹಾಯ ನೀಡುತ್ತಿವೆ ಉಗ್ರರ ಸಂಪರ್ಕಗಳ ಕುರಿತು ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದರು ಭಯೋತ್ಪಾದಕ ದಾಳಿ ನಂತರ ದ್ವೀಪ ರಾಷ್ಪದ ಶ್ರವಾಸೋದ್ಯಮಕ್ಕೆ ಹಿನ್ನಡೆ ಉಂಟಾಗಿದೆ

ಚುನಾವಣಾ ವೆಚ್ಚ ನಿಯಂತ್ರಿಸುವ ಉದ್ದೇಶದಿಂದ ಇಂಡೋನೇಷ್ಯಾ ಸರ್ಕಾರ ಒಂದೇ ದಿನ ಅಧ್ಯಕ್ಷೀಯ ಚುನಾವಣೆ ಸಂಸತ್ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ನಿಗದಿಪಡಿಸಿತ್ತು ಈ ಚುನಾವಣೆಯಲ್ಲಿ ಸಿಬ್ಬಂದಿ ಮತ ಪತ್ರಗಳನ್ನು ಎಣಿಸುವ ಕಾರ್ಯದಲ್ಲಿ ವಿಪರೀತ ಆಯಾಸಗೊಂಡು ಅನಾರೋಗ್ಟಕ್ಕೆ ಈಡಾಗಿದ್ದೇ ಸಾವಿಗೆ ಕಾರಣ ಎಂದು ಚುನಾವಣಾ ಆಯೋಗದ ವಕ್ತಾರರೊಬ್ಲರು ತಿಳಿಸಿದ್ದಾರೆ

ನೂರಾರು ಮನೆಗಳು ನೆಲಸಮವಾಗಿದೆ ರಸ್ತೆಗಳು ಮತ್ತು ಸೇತುವೆಗಳು ಹಾನಿಗೀಡಾಗಿವೆ